ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ತಮಿಳುನಾಡಿನ ಮಧುರೈನಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಭಾಷಣ ಕಾರ್ಖಾನೆ ಗೋದಾಮು ಮತ್ತು ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ

ಹೆಚ್ಚಿನ ಪ್ರಮಾಣದ ಹೆದ್ದಾರಿ ನಿರ್ಮಾಣ ಸಚಿವ ನಿತಿನ್ ಗಡ್ನ ರಿ

ಸುರೇಶ್ಕುಮಾರ್

ವಿದ್ಯುನ್ಮಾನ ಮತೆಯಂತ್ರಗಳ ಜೊತೆಗೆ ವಿವಿಪ್ಯಾಟ್ಗಳನ್ನು ಅಳವಡಿಸಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಅಗತ್ಯ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಆಯೋಗದ ವಕ್ತಾರರು ತಿಳಿಸಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ಬಗ್ಗೆ ವರದಿಯಾಗಿಲ್ಲ

ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ರಂಜೀತ ಕುಮಾರ್ ದಾಸ್ ಅವರ ಪರವಾಗಿ ರಾಷ್ಟಾಧ್ಯಕ್ಷ ಜೆ

ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಮುಖ್ಯಮಂತ್ರಿ ಸರ್ಬಾನಂದ ಸೊನೊವಾಲ್ ಮತ್ತು ನೆಡಾ ಕನ್ವೀನರ್ ಹಿಮಂತ ಬಿಸ್ವ ಶರ್ಮಾ ಕೂಡಾ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಗೋಲ್ಪಾರಾ ಗೋಲಕ್ಗಂಜ್ ಸಾರುಖೇತ್ರಿಯಲ್ಲಿ ನಾಳೆ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಪಶ್ಚಿಮ ಬಂಗಾಳದಲ್ಲಿ ಮೂರನೇ ಮತ್ತು ನಾಲ್ನನೇ ಹಂತದ ಚುನಾವಣೆಗೆ ಪ್ರಚಾರ ತಾರಕಕ್ನೇರಿದ್ದು ಇಂದು ಬಿಜೆಪಿ ಮತ್ತು ತ್ಪಣಮೂಲ ಕಾಂಗ್ರೆಸ್ನ ಹಿರಿಯ ನಾಯಕರು ಉತ್ತರ ಬಂಗಾಳದ ಜಿಲ್ಲೆಗಳಲ್ಲಿ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಆ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ಅವರು ಶಿತಾಲ್ಕುಚಿ ಮತ್ತು ಕಾಲ್ಚಿನಿಯಲ್ಲಿ ಎರಡು ರ್ಯಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡುವರು

ಮತ್ತೊಂದೆಡೆ ತ್ಪಣಮೂಲ ಕಾಂಗ್ರೆಸ್ ನಾಯಕಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಚ್ಬೆಹಾರ್ ಮತ್ತು ಅಲಿಪುರ್ದುರ್ನಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗುವರು ಮತ್ತು ಮೂರು ರ್ನಾಲಿಗಳನ್ನು ಉದ್ದೇಶಿಸಿ ಮಾತನಾಡುವರು

ಎನ್ ಡಿಎ ಮೈತ್ರಿಕೂಟಕ್ಕೆ ಮತಯಾಚನೆ ಮಾಡುವ ಸಲುವಾಗಿ ಎರಡನೇ ಬಾರಿಗೆ ಅವರು ತಮಿಳುನಾಡಿಗೆ ಭೇಟಿ ನೀಡಿದ್ದಾರೆ ಎಐಎಡಿಎಂಕೆ ಹಿರಿಯ ನಾಯಕರಾದ ಮುಖ್ಯಮಂತ್ರಿ ಪಳನಿಸಾಮಿ ಮತ್ತು ಉಪಮುಖ್ಯಮಂತ್ರಿ ಒ ಪನ್ನೀರ್ ಸೆಲ್ವಂ ಮತ್ತಿತರ ನಾಯಕರು ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ ಕಳೆದ ರಾತ್ರಿ ದೇವಳ ನಗರಿ ಮಧುರೈಗೆ ಆಗಮಿಸಿದ ಅವರು ಸಾಂಪ್ರದಾಯಿಕ ಧೋತಿ ಧರಿಸಿ ಮೀನಾಕ್ಷೆ ಸುಂದರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಪ್ರಧಾನಿ ಅವರ ಭೇಟಿ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಬಂದೋಬಸ್ ಆಯೋಜಿಸಲಾಗಿದೆ ಪ್ರತಿಪಕ್ಷದ ಡಿಎಂಕೆ ನಾಯಕ ಎಂ

ಸ್ವಾಲಿನ್ ಕೂಡ ಇತ್ತೀಚೆಗೆ ಮಧುರೈನಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಬಿಜೆಪಿ ಎಐಎಡಿಎಂಕೆ ಮೈತ್ರಿಕೂಟ ಜಿಲ್ಲೆಯಲ್ಲಿ ಬಹು ನಿರೀಕ್ಷಿತ ಏಮ್ಬ್ ಸ್ಡಾಪನೆಗೆ ಮೊದಲ ಹೆಜ್ಜೆಯನ್ನೂ ಸಹ ಇಟ್ಟಿಲ್ಲ ಎಂದು ಟೀಕಿಸಿದರು

ದಶಕಗಳಿಂದ ಎಡರಂಗ ಹಾಗೂ ಕಾಂಗ್ರೆಸ್ ನೇತ್ಪತ್ತದ ಸಂಯುಕ್ತ ರಂಗ ಸರ್ಕಾರಗಳ ಭ್ರಷ್ಪಾಚಾರ ದುರಾಡಳಿತದಿಂದ ಬಸವಳಿದಿರುವ ಕೇರಳದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಹೇಳಿದ್ದಾರೆ ಕೇರಳದಲ್ಲಿ ಎನ್

ಎ ಪರ ಎರಡನೇ ಸುತ್ತು ಪ್ರಚಾರ ಕೈಗೊಂಡಿರುವ ಅವರು ಕೊಣ್ವಾಯಂನಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎನ್

ಎ ಶಕ್ತಿ ದಿನದಿಂದ ದಿನಕ್ಕೆ ಬಲವರ್ಧನೆಗೊಳ್ಳುತ್ತಿದೆ

ಕೇರಳಕ್ಕೆ ದೇಶದ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮುವ ಎಲ್ಲ ಅರ್ಹತೆಯೂ ಇದೆ

ಕಾನೂನು ಮತ್ತು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ದ್ವೇಷದ ರಾಜಕಾರಣ ಹಾಸುಹೊಕ್ಕಾಗಿದೆ ರಾಜಕೀಯ ಹತ್ಯೆಗಳು ಎಗ್ಗಿಲ್ಲದೆ ನಡೆದಿವೆ ಜನ ಹಿಂಸಾ ರಾಜಕಾರಣದಿಂದ ಬೇಸತ್ತಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲ ರಂಗಗಳಲ್ಲಿಯೂ ಕೇರಳವನ್ನು ಮುಂಚೂಣಿಗೆ ತರುತ್ತೇವೆ ತಮ್ಮ ಪಕ್ಷಕ್ಕೆ ಒಂದು ಅವಕಾಶ ನೀಡಿ ಎಂದು ಮನವಿ ಮಾಡಿದರು

ಒಂದು ಸಮಿತಿ ಕಾರ್ಮಿಕರ ಸುರಕ್ಷತಾ ಮಾನದಂಡಗಳ ಕುರಿತು ಪರಾಮರ್ಶೆ ನಡೆಸಿದರೆ ಉಳಿದೆರಡು ಸಮಿತಿ ಕಟ್ವಡ ಮತ್ತು ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಅಗ್ನಿ ಸುರಕ್ಷತೆ ನಿಯಮಗಳ ಕುರಿತು ಅಧ್ಯಯನ ನಡೆಸಲಿವೆ ಈ ಸಮಿತಿಗಳಲ್ಲಿ ದೇಶಾದ್ಯಂತ ಇರುವ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ವಿಷಯ ತಜ್ಞರು ಒಳಗೊಂಡಿದ್ದಾರೆ ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಗಂಗ್ವಾರ್ ಇತ್ತೀಚಿನ ದಿನಗಳಲ್ಲಿ ದುಡಿಯುವ ಸ್ಥಳಗಳಲ್ಲಿ ಹೆಚ್ಚಿನ ಬೆಂಕಿ ಆಕಸ್ಟಿಕಗಳು ಸಂಭವಿಸುತ್ತಿರುವುದರಿಂದ ಸುರಕ್ಷತಾ ಕ್ರಮಗಳ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ ಇದರಿಂದಾಗಿ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಏಕರೂಪದ ಮಾನದಂಡಗಳನ್ನು ಅನುಸರಿಸಲು ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ

ಸುರೇಶ್ಕುಮಾರ್ ಹೇಳಿದ್ದಾರೆ ಈ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದ್ದು ಈ ವಯೋಮಾನದ ವಿದ್ಯಾರ್ಥಿಗಳ ಆರೋಗ್ಯದ ಹಿತದ್ವಷ್ಷಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ರಾಜ್ಯದ ಉಳಿದೆಡೆ ಪ್ರಸ್ತುತ ಇರುವ ವ್ಯವಸ್ಥೆ ಮುಂದುವರೆಯಲಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ

ದೇಶಾದ್ಯಂತ ನಡೆಯುತ್ತಿರುವ ಕೋವಿಡ್ ಲಸಿಕಾ ಅಭಿಯಾನವನ್ನು ಇನ್ನಷ್ನು ತೀವ್ರಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಎಲ್ಲಾ ಸಾರ್ವಜನಿಕ ಹಾಗೂ ಖಾಸಗಿ ಲಸಿಕಾ ಕೇಂದ್ರಗಳನ್ನು ಈ ತಿಂಗಳಲ್ಲಿ ಪ್ರತಿ ದಿನವೂ ತೆರೆಯಲು ನಿರ್ಧರಿಸಿದೆ ಈ ಕುರಿತಂತೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಅಧಿಸೂಚಿತ ರಜಾ ದಿನಗಳನ್ನು ಒಳಗೊಂಡಂತೆ ಪ್ರತಿ ದಿನವೂ ಲಸಿಕಾ ಕೇಂದ್ರಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸೂಚಿಸಿದೆ